ದೇಶದಲ್ಲಿ ಎರಡು ಲಸಿಕೆಗಳ ನಿರ್ಬಂಧಿತ ತುರ್ತು ಬಳಕೆಗೆ ಭಾರತೀಯ ಔಷಧ ಮಹಾನಿಯಂತ್ರಕರು ಕಳೆದ ಭಾನುವಾರ ಅನುಮೋದನೆ ನೀಡಿದ್ದಾರೆ ಲಸಿಕೆ ಅಭಿಯಾನ ಕೈಗೆತ್ತಿಕೊಳ್ಳುವ ಅಂತಿಮ ನಿರ್ಧಾರವನ್ನು ಸರ್ಕಾರ ಮಾಡಬೇಕಿದೆ ಎಂದುಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ತಿಳಿಸಿದ್ದಾರೆ

ಆದಾದ ನಂತರ ಜಿಲ್ಲಾ ಆಸ್ಪತ್ರೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ರವಾನಿಸಲಾಗುವುದು ಎಂದು ಹೇಳಿದರು ಸರ್ಕಾರಿ ದಿಷಧ ಮಳಿಗೆಗಳು ಜಿಎಂಎಸ್ಡಿ ಎಂದು ಕರೆಯಲಾಗುವ ನಾಲ್ಲು ಪ್ರಾಥಮಿಕ ಲಸಿಕೆ ಮಳಿಗೆಗಳು ಈಗಾಗಲೇ ಕರ್ನಲ್ ಮುಂಬೈ ಚೆನ್ನೈ ಹಾಗೂ ಕೊಲ್ಕತ್ತಾ ನಗರಗಳಲ್ಲಿ ಇವೆ

ಈ ಕೇಂದ್ರಗಳಲ್ಲಿ ಲಸಿಕೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಿಸಿ ವಿತರಣೆ ಮಾಡಲಾಗುವುದು ಎಂದು ತಿಳಿಸಿದರು

ಪ್ರಧಾನಮಂತ್ರಿ ಅವರು ಇದೇ ಸಂದರ್ಭದಲ್ಲಿ ವಿಶ್ವದ ಮೊದಲ ಡಬಲ್ ಸ್ವಾಕ್ ಲಾಂಗ್ ಸರಕು ಸಾಗಣೆ ರೈಲಿಗೂ ಪಸಿರು ನಿಶಾನೆ ತೋರಲಿದ್ದಾರೆ ನ್ನೂ ಅತೆಲಿ ನ್ನೂ ಕಿಶನ್ ಫರ್ ನಡುವೆ ವಿದ್ಯುತ್ ಚಾಲಿತ ರೈಲು ಸಂಚರಿಸಲಿದೆ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ರಾಜಸ್ತಾನ ಮತ್ತು ಹರಿಯಾಣದ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಉಪಸ್ಲಿತರಿರುತ್ತಾರೆ

ಎನ್ಐಪಿ ಯೋಜನೆಗಳ ಪ್ರಗತಿ ಇದುವರೆಗೂ ಯೋಜನೆಗಳ ಅನುಷ್ಲಾನಕ್ಕೆ ಖರ್ಚು ಮಾಡಿರುವ ಪಣ ಹಾಗೂ ಯೋಜನೆಗಳ ಶೀಘ ಪೂರ್ಣಗೊಳಿಸಲು ಕ್ಕೆಗೊಳ್ಟಬೇಕಾದ ಕ್ರಮಗಳ ಕುರಿತು ಚರ್ಚಿಸಲಾಯಿತು

ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ದೇಶದ ನಾಗರಿಕರಿಗೆ ವಿಶ್ವದರ್ಜೆಯು ಮೂಲಭೂತ ಸೌಕರ್ಯ ಒದಗಿಸುವುದರ ಜೊತೆಗೆ ಜನಜೀವನ ಸುಗಮವಾಗಿ ನಡೆಯಲು ಅನುಕೂಲ ಮಾಡಿಕೊಡುವ ಸರ್ಕಾರದ ಉದ್ದೇಶದ ಒಂದು ಭಾಗವಾಗಿ ಎನ್ಐಪಿ ಯೋಜನೆ ಕಾರ್ಯರೂಪಕ್ಷೆ ಬಂದಿದೆ ಎಂದು ಹೇಳಿದರು

ಫೆಬ್ರವರಿ ಒಂದರಂದು ಕೇಂದ್ರ ಬಜೆಟ್ ಮಂಡನೆಯಾಗಲಿದೆ

ಯಡಿಯೂರಪ್ಪ ಇಂದು ನೆರವೇರಿಸಿದರು ನಂತರ ಮಾತನಾಡಿದ ಮುಖ್ಯಮಂತ್ರಿ ಕನ್ನಡ ನೆಲದಿಂದ ಹುಟ್ಟಿ ವಿಶ್ವಕ್ಷೆ ಸಮಾನತೆಯ ಪರಿಕಲ್ಪನೆ ನೀಡಿದ ಬಸವೇಶ್ವರರ ವಿಚಾರಧಾರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎಂದರು ರಾಜ್ಯದಲ್ಲಿ ಸಾಮಾಜಿಕ ಬದಲಾವಣೆ ತರುವಲ್ಲಿ ಅನುಭವ ಮಂಟಪ ಪ್ರಮುಖ ಪಾತ್ರ ವಹಿಸಿದ್ದು

ಇನ್ನೇರಡು ವರ್ಷದಲ್ಲಿ ಕಟ್ಟಡವನ್ನು ಮೂರ್ಣಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕಟ್ಲಡದ ಉದ್ಘಾಟನೆಗೆ ಆಹ್ಲಾನಿಸಲಾಗುವುದು ಎಂದು ಹೇಳಿದರು

ಪಕ್ಕಿ ಜ್ಞರ ವ್ಲಾಪಿಸಿರುವುದನ್ನು ತಡೆಗಟ್ಲಲು ತುರ್ತಾಗಿ ಎಲ್ಲ ರೀತಿಯ ಅಗತ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ರಾಜ್ಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಸೂಚಿಸಿದೆ ಹಿಮಾಚಲ ಪ್ರದೇಶ ರಾಜಸ್ತಾನ ಕೇರಳ ಹಾಗೂ ಇತರ ರಾಜ್ಯಗಳಲ್ಲಿ ಭಾರಿ ಸಂಖ್ಯೆಯಲ್ಲಿ ಪಕ್ಕಿಗಳ ಸಾವು ಕಂಡುಬಂದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ನಿರ್ದೇಶನ ನೀಡಿದೆ ಪಕ್ಕಿ ಜ್ವರ ಮನುಷ್ಕ ಹಾಗೂ ಇತರ ಸಾಕು ಪ್ರಾಣಿಗಳಿಗೆ ಮತ್ತು ಪಕ್ಕಿಗಳಿಗೆ ಪರಡುವ ಸಾಧ್ಯತೆ ಇದೆ ಎಂದು ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ ಯಾವುದೇ ರೀತಿಯ ಪಕ್ಷಿಜ್ತರದ ಲಕ್ಷಣಗಳು ಕಂಡು ಬಂದಲ್ಲಿ ರಾಜ್ತ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಸರ್ಕಾರಗಳು ಶೀವ್ ಮುನ್ನೆಚ್ಚರಿಕೆ ಹಾಗೂ ನಿಗಾ ವಹಿಸಬೇಕೆಂದು ಪರಿಸರ ಸಚಿವಾಲಯದ ಮುಖ್ಯ ಕಾರ್ಯದರ್ಶಿ ಸೂಚಿಸಿದ್ಲಾರೆ ಐಸಿಎಆರ್ನ ಭೂಪಾಲ್ ಮೂಲದ ಪಶು ರೋಗಗಳ ಉನ್ನತ ಸುರಕ್ಷತಾ ರಾಷ್ಷೀಯ ಸಂಸ್ಲೆ ನೀಡಿದ ವರದಿಯನ್ನು ಆಧರಿಸಿ ಸಚಿವಾಲಯ ಈ ಸೂಚನೆ ನೀಡಿದೆ

ಮುಖ್ವಮಂತ್ರಿ ಶಿವಾರಾಜ್ ಸಿಂಗ್ ಚೌವ್ವಾಣ್ ತುರ್ತು ಸಭೆ ಕರೆದಿದ್ದು ಪಕ್ಕಿ ಜ್ವರ ನಿಯಂತ್ರಣ ಪಾಗೂ ಮುನ್ನೆಚ್ವರಿಕೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಮಾರ್ಗಸೂಚಿಗಳನ್ನು ಅನುಸರಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಇದುವರೆಗೂ ಮೂರು ಜಿಲ್ಲೆಗಳಲ್ಲಿ ಪಕ್ಕಿ ಜ್ವರ ಕಂಡುಬಂದಿದೆ

ಜನರಲ್ಲಿ ಪಕ್ಕಿಜ್ವರದಿಂದಾಗಿ ಶೀತ ಕೆಮ್ಮು ಜ್ವರ ಲಕ್ಷಣಗಳು ಕಂಡುಬಂದಿವೆಯೇ ಎಂಬ ಬಗ್ಗೆ ಆರೋಗ್ಯಾಧಿಕಾರಿಗಳು ತಪಾಸಣೆ ಕ್ಟೆಗೊಂಡಿದ್ದಾರೆ ಉತ್ತರಾಖಂಡ ರಾಜ್ಯದಲ್ಲಿ ಶೀತಗಾಳಿ ತೀವ್ರವಾಗಿ ಹೆಚ್ಚಳವಾಗಿದೆ ಈ ಮಧ್ಯ ಬಾರಿ ಹಿಮಪಾತ ಹಾಗೂ ಮಳೆಯಾಗುತ್ತಿದೆ ಇದರಿಂದಾಗಿ ಗುಡ್ಡಗಾಡು ಪ್ರದೇಶದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಬಾಗೇಶ್ವರ್ ಅಲ್ಮೋರ ನೈನಿತಾಲ್ ಡೆಹ್ರಾಡೂನ್ ಹಾಗೂ ಇತರ ಪ್ರದೇಶಗಳಲ್ಲಿ ಇಂದು ಬೆಳಗ್ಗೆ ಬಾರಿ ಮಳೆಯಾಗಿದೆ ಬಹಳ ದಿನಗಳ ಒಣಹವೆ ನಂತರ ಲಡಾಖ್ನಲ್ಲಿ ಇಂದು ಬೆಳಗ್ಗೆ ಭಾರೀ ಪ್ರಮಾಣದಲ್ಲಿ ಹಿಮ ಸುರಿದಿದೆ ಈ ವಲಯದಲ್ಲಿ ಚಳಿ ಗಾಳಿಯು ತೀವ್ರವಾಗಿದೆ ಹಿಮಪಾತವನ್ನು ಅಲ್ಲಿನ ರೈತರು ಸ್ವಾಗತಿಸಿದ್ದಾರೆ ಕಳೆದ ಪಲವು ತಿಂಗಳುಗಳಿಂದ ಲಡಾಖ್ನಲ್ಲಿ ಒಣಹವೆ ಇತ್ತು

ಸೆಂಟ್ರಲ್ ಮೆಡಿಕಲ್ ಸಪ್ಲೆ ಸ್ಟೋರ್ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸಚಿವಾಲಯದ ಸ್ವಾಯತ್ತ ಅಂಗವಾಗಿದೆ

ಭಾರತ ಮತ್ತು ಫ್ರಾನ್ಸ್ ತಮ್ಮ ವಾರ್ಷಿಕ ಕಾರ್ಯತಂತ್ರ ಸಂವಾದವನ್ನು ನವದೆಹಲಿಯಲ್ಲಿ ನಾಳೆ ನಡೆಸಲಿವೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಭಾರತೀಯ ನಿಯೋಗವನ್ನು ಪ್ರತಿನಿಧಿಸಲಿದ್ದು ಫ್ರೆಂಚ್ ನಿಯೋಗವನ್ನು ಆ ರಾಷ್ಷದ ಅಧ್ವಕ್ಷರ ರಾಜತಾಂತ್ರಿಕ ಸಲಪೆಗಾರ ಎಮ್ಕಾನುಯೆಲ್ ಬೊನ್ನೆ ನೇತೃತ್ವ ವಹಿಸಲಿದ್ದಾರೆ ಉಭಯ ದೇಶಗಳು ದ್ವಿಪಕ್ಷೀಯ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ವ್ಯಾಪಕ ಚರ್ಜೆ ನಡೆಸಲಿವೆ ಕಳೆದ ವರ್ಷ ಫೆಬ್ರವರಿಯಲ್ಲಿ ಕಾರ್ಯತಂತ್ರದ ಸಂವಾದದ ಕೊನೆಯ ಆವೃತ್ತಿ ಪ್ಕಾರಿಸ್ನಲ್ಲಿ ನಡೆದಿತ್ತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಟಣೆ ತಿಳಿಸಿದೆ